ಕರಾವಳಿ ಮಲೆನಾಡು ಜಲ್ಲೆಗಳು ಸೇರಿದಂತೆ ಪಲವೆಡೆ ಭಾರೀ ಮಳೆ ತಲಕಾವೇರಿಯಲ್ಲಿ ಮನೆ ಕುಸಿದು ಐವರು ಸಿಲುಕಿರುವ ಶಂಕೆ

ಎಸ್ ಯಡಿಯೂರಪ್ಪ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಜನೆ ನೀಡಿದ್ದಾರೆ ಆಸ್ತ್ರೆಯಲ್ಲಿ ಕೊರೋನಾ ಸೋಂಕು ಚಕಿತ್ನೆ ಪಡೆಯುತ್ತಿರುವ ಮುಖ್ಯಮಂತ್ರಿ ಪ್ರವಾಪ ನಿರ್ವಹಣೆ ಸಂಬಂಧ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯಕಾರ್ಯದರ್ಶಿಗಳೊಂದಿಗೆ ದೂರವಾಣಿ ಸಂವಾದ ನಡೆಸಿದರು ಪ್ರವಾಪ ಕುರಿತ ಕ್ಷಣ ಕ್ಷಣದ ಮಾಹಿತಿ ಕಲೆಹಾಕಿ ಅನಾಹುತ ತಪ್ಪಿಸಲು ಜಿಲ್ಲೆಗಳಲ್ಲಿ ಆಗತ್ಯ ತ್ರಮ ಕೈಗೊಳ್ಳಬೇಕು

ಅಲ್ಲದೆ ನಿನ್ನೆ ಉಡುಪಿ ಜಿಲ್ಲಾಧಿಕಾರಿಗೆ ದೂರವಾಣಿ ಕರೆ ಮಾಡಿ ಜಲ್ಲೆಯಲ್ಲಿ ಭಾರಿ ಮಳೆಯಿಂದ ಸಂಭವಿಸಿರುವ ಹಾನಿ ಮತ್ತು ಪ್ರಸ್ತುತ ಶ್ಶಿಪಿಗಿತಿಯ ಕುರಿತು ಮಾಹಿತಿ ಪಡೆದಿದ್ದಾರೆ ಮಳೆಯಿಂದ ಹಾನಿಗೊಳಗಾದವರಿಗೆ ಶೀಘದಲ್ಲಿ ಪರಿಹಾರ ವಿತರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸೂಚಿಸಿದ್ದಾರೆ

ಆಶೋಕ್ ತಿಳಿಸಿದ್ದಾರೆ

ಕಳೆದ ವರ್ಷ ಇದೇ ಅವಧಿಯಲ್ಲಿ ಪ್ರವಾಪ ಪರಿಸ್ಥಿತಿ ಉಂಟಾಗಿತ್ತು ಎದುರಾಗಲಿರುವ ನೆರೆ ಪರಿಸ್ಥಿತಿ ನಿಭಾಯಿಸಲು ವಿಪ್ರಿಲ್ನಿಂದ ವಿಎಧ ಪೂರ್ವಭಾವಿ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿತ್ತು ರಾಜ್ಯದ ಮಳೆ ಪರಿಕ್ಶಿತಿ ಮಳೆ ಮುನ್ನೂಚನೆ ಮತ್ತು ಜಲಾಶಯಗಳ ನೀರಿನ ಮಟ್ಟದ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ನಿರಂತರ ಚರ್ಚೆ ನಡೆಸಲಾಗುತ್ತಿದೆ ಎಂದು ಅಕೋಕ್ ಮಾಹಿತಿ ನೀಡಿದರು ರಾಜ್ದದ ಮಲೆನಾಡು ಮತ್ತು ಕರಾವಳಿ ಜಲ್ಲೆಗಳು ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಪಾಗೂ ಪಾಸನ ಜಲ್ಲೆಗಳಲ್ಲಿ ಇಂದಿನಿಂದ ರೆಡ್ ಅಲರ್ಟ್ ಸೂಜನೆ ನೀಡಲಾಗಿದೆ ಕಾವೇರಿ ಕೀರದಲ್ಲಿ ಪೆಟ್ಟಿನ ಮಳೆ ಬೀಳುವ ಸಾಧ್ಯತೆ ಇದ್ದು ಜಲಾಶಯಗಳ ಒಳಪರಿವು ಪೆಟ್ಟಲಿದೆ

ಉತ್ತರ ಕನ್ನಡ ಉಡುಪಿ ಜಿಲ್ಲೆಯ ಬೈಂದೂರು ಭಾಗದಲ್ಲಿ ಮರಗಳು ಉರುಳದ್ದು ಇವುಗಳನ್ನು ತೆರವುಗಳಸಲಾಗುತ್ತಿದೆ ಕಿವಮೊಗ್ಗದ ಕೆಲವು ಭಾಗದಲ್ಲಿ ಪೆಚ್ಚುಮಳೆಯಾಗಿದೆ

ಕೆಲವೆಡೆ ರಸ್ತೆ ಸಂಜಾರಕ್ಕೆ ಆಡಚಣೆಯಾಗಿದ್ದು ನದಿಗಳು ಅಪಾಯದಮಟ್ಟ ಮೀರಿ ಪರಿಯುತ್ತಿವೆ ಈ ನಡುವೆ ಕೇರಳದ ವೈನಾಡು ಭಾಗದಲ್ಲೂ ಮಳೆ ಬರುಸುಗೊಂಡಿದ್ದು ಈ ಹಿನ್ನೆಲೆ ಕವಿನಿ ಜಲಾಶಯದ ಒಳ ಹೊರ ಪರಿವು ಹೆಚ್ಚಳವಾಗಿದೆ

ಒೀಗಾಗಿ ಪ್ರವಾಪ ಭೀತಿ ಎದುರಾಗಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಕಜನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ ಮೈಸೂರು ಜಿಲ್ಲೆಯ ಬಿದರಳ್ಳಿ ಪಾಗೂ ಮಾದಾಪುರ ಸೇತುವೆಗಳು ಮುಳುಗಡೆಯಾಗಿವೆ

ಕೋಟೆ ಪಾಗೂ ಸಂಗೂರು ಮಾರ್ಗದ ಸಂಜಾರಕ್ಕೆ ಆಡಚಣೆಯಾಗಿದೆ

ಡಿ ಕೋಟೆ ಮಾದಾಪುರ ಸೇತುವೆ ಮುಳುಗಡೆಯಾದ ಓನ್ನೆಲೆ ಎಚ್

ಕೋಟೆ ನಂಜನಗೂಡು ತಾಲ್ಲೂಕಿನ ಪಲವು ಗ್ರಾಮಗಳ ಸಂಜಾರಕ್ಕೆ ತೊಂದರೆಯಾಗಿದೆ ಮಾದಾಪುರ ಚಿಕ್ಕೂರು ಬೆಳ್ತೂರು ಕೂಳ್ಳ ಅಡ್ಡಳ್ಳ ನಂಜನಗೂಡು ಸಂಪರ್ಕಿಸುವ ಸೇತುವೆ ಇದಾಗಿದ್ದು ಈಗಾಗಲೇ ಸೇತುವೆ ಮೇಲೆ ನದಿಯ ನೀರು ಪರಿಯುತ್ತಿದೆ ಕೊಡಗು ಜಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಎಡೆಬಿಡದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಿನ್ನೆ ತಡರಾತ್ರಿ ತಲಕಾವೇರಿಯಲ್ಲಿ ಭೂಕುಸಿತ ಸಂಭವಿಸಿದ್ದು ಎರಡು ಮನೆಗಳು ನೆಲಸಮವಾಗಿವೆ ಮನೆಗಳಲ್ಲಿದ್ದ ತಲಕಾವೇರಿ ಕ್ಷೇತ್ರದ ಅರ್ಚಕ ಕುಟುಂಬದ ಐವರು ಸದಸ್ಯರು ಮಣ್ಣಿನಡಿ ಸಿಲುಕಿರುವ ಶಂಕೆ ಇದೆ ಎನ್ ಡಿಆರ್ ಎಫ್ನ ತಂಡ ರಕ್ಷಣಾ ಕಾರ್ಯ ಕೈಗೊಂಡಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಭಾರೀ ಮಳಿ ಇಂದು ಕೂಡ ಮುಂದುವೆರೆದಿದ್ದು ಮೂಡಿಗೆರೆ ಮತ್ತು ಶೃಂಗೇರಿ ತಾಲೂಕುಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ

ಚಳ್ಳಕರೆ ತಾಲೂಕಿನ ಓಬಳಾಪುರ ಮತ್ತು ಕಮಲಳ್ಳಿ ಚಿತ್ರದುರ್ಗದ ಬಸವತಿವನಕೆರೆ ಮತ್ತು ಅನ್ನೇಹಾಳು ಪಿರಿಯೂರಿನ ಖಂಡೇನಹಳ್ಳಿ ಪಿಲಾಲಿ ಹೊಳಲ್ಲೆರೆಯ ಕೊಡಗವಳ್ಳಿಪಟ್ಟ

ಮೊಳಕಾಲ್ಮೂರಿನ ಬಾಂಡ್ರವಿ ದೇವಸಮುದ್ದ ಹೊಸದುರ್ಗ ತಾಲೂಕಿನ ಗೂಳಪಟ್ಟ ಮತ್ತು ಲಕ್ಷಿಪಳ್ಳ ಗ್ರಾಮದ ಸರಕಾರಿ ತಾಲೆಗಳಲ್ಲಿ ಮಕ್ಕಳಿಗೆ ಪ್ರಕಿನಿತ್ಠ ಬೋಧನಾ ಕಾರ್ಯ ನಡೆಯುತ್ತಿದೆ ತಾಲೆಯ ಹೊರಭಾಗದ ಅಂಗಳ ಮತ್ತು ಮರದ ಕೆಳಗಡೆ ಶಾಲೆಗಳನ್ನು ನಡೆಸಲಾಗುತ್ತಿದ್ದು

ಗ್ರಾಮ ಪಂಚಾಯತಿಗಳಿಂದ ಮಕ್ಕಳಿಗೆ ಸ್ಥಾನಿಟೈಜರ್ ಮತ್ತು ಮುಖಗವಿಸು ನೀಡಲಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸೋಂಕು ಇಲ್ಲದ ಕಾರಣ ಪ್ರಾಯೋಗಿಕವಾಗಿ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ತಿಳಿಸಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದ ದಿನಾಂಕ ಇನ್ನೂ ಅಂತಿಮವಾಗಿಲ್ಲ ನಾಳೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಎಂಬ ಸುದ್ದಿ ಸತ್ಯವಲ್ಲ ಎಂದು ಪಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ಕುಮಾರ್ ಸ್ವಪ್ನಪಡಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರುವ ಅವರು ಕೊರೊನಾ ಮಧ್ಯೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವ ಮೂಲಕ ಸರ್ಕಾರ ಸಾಪಸ ಮಾಡಿದೆ ಎದ್ದಾರ್ಥಿಗಳು ಸಹ ಅಷ್ಟೇ ಧ್ಯೆಯವಾಗಿ ಪರೀಕ್ಷೆ ಎದುರಿಸಿದ್ದು ಫಲಿತಾಂಶಕ್ಕಾಗಿ ಎದುರು ನೋಡುತ್ತಿದ್ದಾರೆ ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ದಿನಾಂಕವನ್ನು ಇನ್ನೂ ಅಂಕಿಮಪಡಿಸಿಲ್ಲ ಎಂದು ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಕೊರೊನಾ ಸೋಂಕಿನ ಮಧ್ಯೆ ಕರ್ನಾಟಕದ ಪಲವೆಡೆ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಜನ ಅತ್ಯಂತ ಜಾಗೃತಿ ವಹಿಸಿ ಜ್ವರ ಕೆಮ್ಮು ನೆಗಡಿ ಶೀತ ಮಕ್ತಿತರೇ ರೋಗ ಲಕ್ಷಣಗಳ ಬಗ್ಗೆ ಮುನ್ನೆಜ್ವರಿಕೆ ವಹಿಸುವಂತೆ ವೈದ್ಧಕೀಯ ಶಿಕ್ಷಣ ಸಜಿವ ಡಾ

ಸುಧಾಕರ್ ಸಲಹೆ ಮಾಡಿದ್ದಾರೆ

ಸ್ಥಾವರದಲ್ಲಿ ಕಲ್ಲಿದ್ದಲು ದಾಸ್ತಾನು ಸಾಕಷ್ಟಿದೆ ಎಂದು ನಮ್ಮ ಜಲ್ಲಾ ಪ್ರತಿನಿಧಿ ಮಾಹಿತಿ ನೀಡಿದ್ದಾರೆ